ಮನೆಬಾಗಿಲಿಗೆ ಜಾನುವಾರುಗಳ ಆರೋಗ್ಯ ರಕ್ಷಣೆಗೆ ಪಶು ಸಂಜೀವಿನಿ ಕಾರ್ಯಕ್ರಮಕ್ಕೆ ಚಾಲನೆ

ಸ್ವಚ್ನ ಸರ್ವೇಕ್ಷಣೆ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸಾಂಸ್ಕತಿಕನಗರಿ ಮೈಸೂರು

ಸಚಿವರು ಮನವಿ ಸಹಕಾರ ಸಂಘಗಳ ಚುನಾವಣೆಯನ್ನು ಮುಂದೂಡಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ರೈತರಿಂದಲೇ ಕೃಷಿ ಬೆಳೆ ಸಮೀಕ್ಷೆ ನಡೆಸುವ ಕೃಷಿ ಬೆಳೆ ಆ್ಯಪ್ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು ಬೆಳೆ ಸಮೀಕ್ಷೆ ನಡೆಸುವ ಅವಧಿಯನ್ನು ಒಂದು ತಿಂಗಳ ಕಾಲ ಮುಂದೂಡುವ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಎಂದರು

ಪಶುಗಳ ಆರೋಗ್ಯ ಸಮಸ್ಥೆಗಳಿಗೆ ತುರ್ತಾಗಿ ಸ್ಪಂದಿಸಲು ಸರ್ಕಾರ ರೈತರ ಮನೆ ಬಾಗಿಲಿಗೆ ಚಿಕಿತ್ಸಾ ಸೌಲಭ್ಣವನ್ನು ಈ ಮೂಲಕ ತಲುಪಿಸಲಿದೆ ವಿಧಾನಸೌಧದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಮುಖ್ಣಮಂತ್ರಿ ಬಿ ಎಸ್

ಸುಸಜ್ಜತ ಅಂಬ್ಖುರೆನ್ಸ್ ವಾಹನದಲ್ಲಿ ಆತ್ಮಾಧುನಿಕ ಪಶು ವೈದ್ಯಕೀಯ ಸೇವೆಗಳಾದ ಶಸ್ತಚಿಕಿತ್ಸಾ ಫಟಕ ಶ್ರಯೋಗತಾಲೆ ಸ್ಕ್ಯಾನಿಂಗ್ ಉಪಕರಣಗಳನ್ನು ಅಳವಡಿಸಲಾಗಿದೆ

ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಜಲ್ಲೆಗಳಲ್ಲಿ ಈ ಸೇವೆ ವಿಸ್ತಾರಗೊಳ್ಳಲಿದೆ

ಇನ್ನು ಉತ್ತಮ ಸುಸ್ಥಿರ ನಗರಗಳ ಪೈಕಿ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಮೊದಲ ಸ್ಥಾನ ಬಂದಿದೆ ಒಂದು ಲಕ್ಷ ಜನಸಂಖ್ಯೆ ಹೊಂದಿರುವ ನಗರಗಳ ಪೈಕಿ ಇಂದೋರ್ಗೆ ಮೊದಲ ಸ್ಥಾನ ಲಭಿಸಿದ್ದು ಇದು ನಾಲ್ಕನೆ ಬಾರಿ ನಂಬರ್ ಒನ್ ಪಟ್ಟ ಉಳಿಸಿಕೊಳ್ಳುವಲ್ಲಿ ಮಧ್ವಪ್ರದೇತದ ಇಂದೋರ್ ಯಶಸ್ವಿಯಾಗಿದೆ ಈ ಪಟ್ಟಯಲ್ಲಿ ಗುಜರಾತ್ನ ಸೂರತ್ ಎರಡನೇ ಸ್ಥಾನ ಪಡೆದರೆ ಮಹಾರಾಷ್ಟದ ನವಿಮುಂಬೈ ಮೂರನೇ ಸ್ಥಾನ ತನ್ನದಾಗಿಸಿಕೊಂಡಿದೆ ಒಂದು ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ ನಗರಗಳ ಪೈಕಿ ಮುಂಬೈನ ಮೂರು ನಗರಗಳಿಗೆ ಸ್ಥಾನ ಸಿಕ್ಕಿದೆ

ಇಂದು ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ಪರಿವರ್ತನೆಯ ಹರಿಕಾರ ದಿವಂಗತ ಡಿ

ದೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ದೇವರಾಜ ಅರಸು ಅವರ ಶ್ರತಿಮೆಗೆ ಮಾರ್ಲಾಪಣೆ ಮಾಡಿದರಲ್ಲದೆ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ನಂತರ ಅವರು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಕೈಗೊಂಡ ಸಾಧನೆಗಳು ನಡೆಸಿದ ಆಡಳಿತ ಇಂದಿಗೂ ಆದರ್ಶನೀಯ ಎಂದು ಹೇಳಿದರು

ಎನ್ ಅಶ್ವಥ್ ನಾರಾಯಣ ನಗರಾಭಿವೃದ್ಧಿ ಸಚಿವ ಬಿ ಎ ಬಸವರಾಜ ತೋಟಗಾರಿಕೆ ಸಚಿವ ಡಾ ನಾರಾಯಣಗೌಡ ಮತ್ತಿತರ ನಾಯಕರು ಅರಸು ಅವರ ಭಾವಚಿತ್ರಕ್ಷೆ ಮಾಲಾರ್ಪಣೆ ಮಾಡಿದರು ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಧಾರವಾಡದಲ್ಲಿ ಜಿಲ್ಲಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಕಾಣ ಇಲಾಖೆ ವತಿಯಿಂದ ನಡೆದ ಕಾರ್ಯತ್ರಮದಲ್ಲಿ ಅರಸು ಅವರ ಭಾವಚಿತ್ರಕ್ಕೆ ಜಿಲ್ಲಾಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಾಟೀಲ್ ಮತ್ತು ನಿತೇಶ್ ಪಾಟೀಲ್ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ದಾವಣಗೆರೆ ಹಾವೇರಿ ಬೆಂಗಳೂರು ಗ್ರಾಮಾಂತರ ತುಮಕೂರಿನಲ್ಲೂ ದೇವರಾಜ ಅರಸು ಅವರ ಜಯಂತಿಯನ್ನು ಆಚರಿಸಲಾಯಿತು

ದೇಶದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ನನ್ನ ಬೆಳೆ ನನ್ನ ಹಕ್ಕೆ ಬೆಳೆ ಸಮೀಕ್ಷಾ ಆ್ಯಪ್ನ್ನು ಕೃಷಿ ಇಲಾಖೆ ಪರಿಚಯಿಸಿದ್ದು

ದೆಳೆ ಸಮೀಕ್ಷೆ ಉತ್ಸವ ಎಂಬ ರೈತರ ಕಾರ್ಯಕ್ರಮದಡಿ ರೈತರು ತಮ್ಮ ಬೆಳೆಯ ಸಮೀಕ್ಷೆ ನಡೆಸಿ ಬೆಲೆ ನಿಗದಿಪಡಿಸಿದ ನಂತರ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿಕೊಂಡಲ್ಲಿ ಖರೀದಿದಾರರು ಅದನ್ನು ಪರಿಗಣಿಸಲಿದ್ದಾರೆ ಎಂದು ಕೃಷಿ ಇಲಾಖೆಯ ಮೂಲಗಳು ತಿಳಿಬವೆ

ಹರ್ಷವರ್ಧನ್ ಅತ್ಯಲ್ಲ ಅವಧಿಯಲ್ಲಿ ಇ ಸಂಜೀವಿನಿ ಹೊಸ ಮೈಲುಗಲ್ಲು ಸಾಧಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು

ಈ ವೇದಿಕೆ ಎರಡು ರೀತಿಯ ಟೆಲಿ ಮೆಡಿಸಿನ್ ಸೇವೆಗಳಾದ ಡಾಕ್ಟರ್ ಟು ಡಾಕ್ಟರ್ ಹಾಗೂ ಪೇಷಂಟ್ ಟು ಡಾಕ್ಲರ್ ಎಂಬ ಸೇವೆಗಳನ್ನು ಕಲ್ಲಿಸುತ್ತಿದೆ ದೇಶದಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಸಾಮರ್ಥ್ಯದಲ್ಲಿ ಮತ್ತಪ್ಪು ಹೆಚ್ಚಳವಾಗಿದ್ದು

ಈ ಪರೀಕ್ಷೆಯಿಂದ ಸೋಂಕು ದೃಢಪಡುವ ಸಂಖ್ಯೆಯಲ್ಲಿಯೂ ಸಹ ಇಳಿಕೆಯಾಗಿದೆ

ಸೋಂಕು ಪತ್ತೆ ಪರೀಕ್ಷೆ ಚಿಕಿತ್ಸೆಯ ಕಾರ್ಯತಂತ್ರಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದು ಇದರ ಪರಿಣಾಮ ಸೋಂಕು ಪತ್ತೆ ಪರೀಕ್ಷೆಯಲ್ಲಿ ಗಣನೀಯ ಸುಧಾರಣೆಯಾಗಿದೆ

ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿಂದು ನಡೆದ ನಾಗರಿಕರ ಸೌಹಾರ್ಧ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೊರೊನಾ ನಿಯಂತ್ರಣಕ್ಕೆ ಜನರ ಸಹಕಾರ ಮುಖ್ಯವಾಗಿದೆ ಸೋಂಕು ಪರೀಕ್ಷೆಗೆ ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಮಹಾನಗರಪಾಲಿಕೆ ಮೇಯರ್ ಅಜಯ್ ಕುಮಾರ ಮಾತನಾಡಿ ಕೊರೊನಾದಿಂದ ಸಾಮಾಜಿಕ ಅಂತರ ಕಾಯುವುದು ಮುಖ್ಯವಾಗಿದ್ದು ಗಣೇಶ ಹಬ್ಬ ಸೇರಿದಂತೆ ಎಲ್ಲ ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ವಿಜೃಂಭಣೆ ಬೇಡ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರ ರಾಜ್ಬಗಳಿಗೆ ಅಡಿಕೆ ಸಾಗಾಟ ಮಾಡುವ ಕುರಿತು ಸೆಪ್ಟೆಂಬರ್ ಅಂತ್ಯದೊಳಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ ಪುತ್ತೂರು ಎಪಿಎಂಸಿ ಸಭಾಂಗಣದಲ್ಲಿಂದು ನಡೆದ ಅಡಿಕೆ ವರ್ತಕರು ಮತ್ತು ಸಾಗಾಣೆದಾರರ ಸಭೆಯಲ್ಲಿ ಮಾತನಾಡಿದ ಅವರು ಸಾಗಾಣೆ ವೆಚ್ಚ ಕಡಿಮೆ ಮಾಡುವ ಕುರಿತು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಜತೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಸಂಜೀವ ಮಠಂದೂರು ಹೇಳಿದರು

ಕೋವಿಡ್ ಸಂಕಪ್ಪದ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೆಸುವ ಕುರಿತು ವಿಧಾನಸಭಾ ಸ್ವೀಕರ್ ಹಾಗೂ ವಿಧಾನಪರಿಷತ್ ಸಭಾಪತಿ ಅವರು ಕುಳಿತು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ತಿಳಿಸಿದ್ದಾರೆ ರಾಜ್ಯ ಸಾರಿಗೆ ಇಲಾಖೆಯ ಒಂದು ವರ್ಷದ ಸಾದನೆಯ ಕಿರುಹೊತ್ತಿಗೆಯನ್ನು ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಿಡುಗಡೆ ಮಾಡಿದರು ಸಾರಿಗೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಲಕ್ಷಣ ಸವದಿ ಬಿಎಂಟಸಿ ಅಧ್ಯಕ್ಷ ನಂದೀಶ ರೆಡ್ಡಿ ಹಾಜರಿದ್ದರು

ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಧಾನ ಮಂತ್ರಿ ತಮ್ಮ ಅನಿಸಿಕೆಗಳನ್ನು ದೇಶ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಕಳಸಬಹುದು

ತಾಂತ್ರಿಕ ಕಾರಣಗಳಿಂದಾಗಿ ಇಂದು ಪ್ರಕಟವಾಗಬೇಕಿದ್ದ ಸಿಇಟ ಪರೀಕ್ಷೆ ಫಲಿತಾಂತವನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ

ಅಶ್ವತ್ತನಾರಾಯಣ ತಿಳಿಸಿದ್ದಾರೆ

ಸಹಕಾರ ಸಂಘಗಳ ಚುನಾವಣೆ ಮುಂದೂಡಲು ಸಚಿವ ಸಂಪುಟ ತೀರ್ಮಾನ

ಮನೆಬಾಗಿಲಿಗೆ ಜಾನುವಾರುಗಳ ಆರೋಗ್ಯ ರಕ್ಷಣೆಗೆ ಪಶು ಸಂಜೀವಿನಿ ಕಾರ್ಯಕ್ರಮಕ್ಕೆ ಚಾಲನೆ

ಸ್ವಚ್ಚ ಸರ್ವೇಕ್ಷಣೆ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸಾಂಸ್ಟತಿಕನಗರಿ ಮೈಸೂರು